ವಿದ್ಯುನ್ನಾನ ಮತಯಂತ್ರ ಇವಿಎಂಗಳು ಭದ್ರತಾ ಕೊಠಡಿಗಳಲ್ಲಿ ಅತ್ಯಂತ ಸುರಕ್ಷಿತ ಮತದಾನದ ವೇಳೆ ಬಳಕೆ ಮಾಡಲಾದ ಇವಿಎಂಗಳ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಲೆರಲ್ ಆಗಿರುವ ದೃಶ್ಯಾವಳಿಗಳಲ್ಲಿ ಸತ್ಯಾಂಶವಿಲ್ಲ ಚುನಾವಣಾ ಆಯೋಗದ ಸ್ಪಷ್ಷನೆ

ಮತದಾನದ ಸಂದರ್ಭದಲ್ಲಿ ಬಳಕೆ ಮಾಡಲಾದ ಯಾವುದೇ ಮತಯಂತ್ರಗಳನ್ನು ಬೇರೆಡೆಗೆ ಸ್ಲಳಾಂತರ ಮಾಡಲಾಗಿದೆ ಎಂಬ ಬಗ್ಗೆ ದೃಶ್ವಾವಳಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿರುವುದರಲ್ಲಿ ಸತ್ನಾಂಶವಿಲ್ಲ ಎಂದು ಆಯೋಗ ತಿಳಿಸಿದೆ ಭದ್ರತಾ ಕೊಠಡಿಗಳಲ್ಲಿನ ಇವಿಎಂಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ ಎಂಬ ಆರೋಪಗಳು ಕೆಲವು ಮಾಧ್ಯಮಗಳಲ್ಲಿ ವರದಿಯಾದ ಹಿನ್ನೆಲೆಯಲ್ಲಿ ಆಯೋಗ ಈ ಸ್ಪಷ್ಷನೆ ನೀಡಿದೆ ಈ ರೀತಿಯ ವರದಿಗಳಲ್ಲಿ ಸತ್ಯಾಂಶವಿಲ್ಲ ಹಾಗೂ ತಮ್ಪ ಗ್ರಹಿಕೆಯಿಂದ ಕೂಡಿವೆ ಎಂದು ಆಯೋಗ ತಿಳಿಸಿದೆ ಮತದಾನ ಮುಗಿದ ನಂತರ ಎಲ್ಲಾ ಇವಿಎಂಗಳು ಮತ್ತು ವಿವಿಪ್ಲಾಟ್ಗಳನ್ನು ಅಭ್ಯರ್ಥಿಗಳು ಹಾಗೂ ವೀಕ್ಷಕರ ಸಮ್ಮುಖದಲ್ಲಿ ಭಾರಿ ಭದ್ರತೆಯೊಂದಿಗೆ ಭದ್ರತಾ ಕೊಠಡಿಗಳೊಂದಿಗೆ ಸಾಗಿಸಲಾಗಿದೆ ಹಾಗೂ ಬೀಗಮುದ್ರೆ ಹಾಕಲಾಗಿದೆ ಎಂದು ಆಯೋಗ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಇವಿಎಂಗಳನ್ನು ಸ್ವಾಂಗ್ ರೂಗಳಲ್ಲಿ ದಾಸ್ತಾನು ಮಾಡುವುದು ಮತ್ತು ಬೀಗಮುದ್ರೆ ಹಾಕುವ ಎಲ್ಲಾ ಪ್ರಕ್ರಿಯೆಗಳನ್ನು ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಮತ್ತು ಮತಎಣಿಕೆ ಮುಗಿಯುವ ತನಕ ಸಿಸಿಟಿವಿ ಕಣ್ಸಾವಲು ಇರುತ್ತದೆ ಎಂದು ಆಯೋಗ ಹೇಳಿದೆ

ವಿವಿಪ್ಯಾಟ್ಗಳ ಪರಿಶೀಲನೆ ಸಂದರ್ಭದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಕಂಡು ಬಂದರೂ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿನ ಎಲ್ಲಾ ಮತಗಟ್ಟೆಗಳಲ್ಲಿನ ವಿವಿಪ್ಚಾಟ್ಗಳ ಎಲ್ಲಾ ರಸೀದಿಗಳನ್ನು ನೂರಕ್ಕೆ ನೂರರಷ್ಟು ಎಣಿಕೆ ಮಾಡಬೇಕೆಂದು ಈ ನಾಯಕರು ಒತ್ತಾಯಿಸಿದ್ದಾರೆ ಚುನಾವಣಾ ಆಯೋಗವನ್ನು ಭೇಟಿ ಮಾಡಿದ ನಾಯಕರ ನಿಯೋಗದಲ್ಲಿ ಕಾಂಗ್ರೆಸ್ ಟಿಡಿಪಿ ಎಡಪಕ್ಷಗಳು ಬಿಎಸ್ಪಿ ಎನ್ಸಿಪಿ ಟಿಎಂಸಿ ಆರ್ಎಲ್ಡಿ ಮತ್ತು ಆಮ್ ಆದ್ನಿ ಪಕ್ಷದ ಪ್ರತಿನಿಧಿಗಳಿದ್ದರು ಇವಿಎಂ ಅಂಕಿಅಂಶಗಳೊಂದಿಗೆ ವಿವಿಪ್ಯಾಟ್ಗಳ ತಾಳೆ ಹಾಕಬೇಕಾಗಿದೆ ಎಂದು ಈ ನಾಯಕರು ಒತ್ತಾಯಿಸಿದರು ಚುನಾವಣಾ ಆಯೋಗವನ್ನು ಭೇಟಿ ಮಾಡಿದ ನಂತರ ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿರಿಯ ಕಾಂಗ್ರೆಸ್ ಮುಖಂಡ ಗುಲಾಂ ನಬಿ ಆಜಾದ್ ಯಾವುದೇ ಮತಗಟ್ಟೆಯಲ್ಲಿ ವ್ಯತ್ಯಾಸ ಕಂಡು ಬಂದರೆ ಇಡೀ ವಿಧಾನಸಭಾ ಕ್ಷೇತ್ರದ ವಿವಿಪ್ಯಾಟ್ ರಸೀದಿಗಳನ್ನು ಇವಿಎಂ ಅಂಕಿಅಂಶಗಳೊಂದಿಗೆ ತಾಳೆ ಹಾಕಬೇಕು ಎಂದು ವಿರೋಧಪಕ್ಷಗಳು ಒತ್ತಾಯಿಸಿವೆ ಎಂದರು ಇವಿಎಂಗಳನ್ನು ತಿರುಚದಂತೆ ಚುನಾವಣಾ ಆಯೋಗ ಕಟ್ಟೆಚ್ಚರ ವಹಿಸಬೇಕೆಂದು ಕಾಂಗ್ರೆಸ್ ಒತ್ತಾಯಿಸಿದೆ ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಪಕ್ಷದ ವಕ್ತಾರ ರಾಜೀವ್ ಶುಕ್ಲಾ ಇವಿಎಂಗಳನ್ನು ಕಾನೂನುಬಾಹಿರವಾಗಿ ಕೆಲವು ಕಡೆ ಸ್ಥಳಾಂತರ ಮಾಡಲಾಗುತ್ತಿದೆ ಎಂಬ ವರದಿಗಳು ಬರುತ್ತಿವೆ ಎಂದು ಹೇಳಿದರು ಇವಿಎಂಗಳಲ್ಲಿ ಯಾವುದೇ ರೀತಿಯ ಅಕ್ರಮಗಳು ನಡೆಯದಂತೆ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು

ನವದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಸಚಿವರು ದೇಶಕ್ಕೆ ಸಲ್ಲಿಸಿರುವ ಸೇವೆಗಾಗಿ ಅವರನ್ನು ಅಭಿನಂದಿಸಲು ಈ ಸಭೆ ಕರೆದಿದ್ದಾರೆ ಈ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ನಿರ್ಮಲಾ ಸೀತಾರಾಮನ್ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಸ್ಕೃತಿ ಇರಾನಿ ಮತ್ತು ರಾಮ್ವಿಲಾಸ್ ಪಾಸ್ವಾನ್ ಭಾಗವಹಿಸಿದ್ದಾರೆ ಇದಾದ ಬಳಿಕ ಎನ್ಡಿಎ ನಾಯಕರು ಔತಣಕೂಟದಲ್ಲಿ ಭಾಗಿಯಾಗಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶದ ನಂತರ ಅನುಸರಿಸಬೇಕಾದ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಲ್ಲದೇ ಬಿಹಾರದ ಮುಖ್ಯಮಂತ್ರಿ ಮತ್ತು ಜೆಡಿಯು ಅಧ್ಯಕ್ಷ ನಿತೀಶ್ ಕುಮಾರ್ ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಹಾಗೂ ಲೋಕಜನಶಕ್ತಿ ಪಕ್ಷದ ಅಧ್ಯಕ್ಷ ರಾಮ್ವಿಲಾಸ್ ಪಾಸ್ವಾನ್ ಭಾಗವಹಿಸುವ ನಿರೀಕ್ಷೆ ಇದೆ

ಅರುಣಾಚಲ ಪ್ರದೇಶದ ತಿರಾಪ್ ಜಿಲ್ಲೆಯಲ್ಲಿ ಇಂದು ಮಧ್ಯಾಪ್ನ ಅಪರಿಚಿತ ಬಂದೂಕುಧಾರಿಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಖೋನ್ಸಾ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಹಾಲಿ ಶಾಸಕ ತಿರಂಗ್ ಅಭೋ ಸೇರಿದಂತೆ ಇತರ ಹತ್ತು ಮಂದಿಯನ್ನು ಹತ್ಯೆ ಮಾಡಲಾಗಿದೆ

ಸಿಂಗ್ ಹೇಳಿದ್ದಾರೆ ಮೃತಪಟ್ಟವರಲ್ಲಿ ಇಬ್ಬರು ಪಿಎಸ್ಓಗಳು ಅಭೋ ಅವರ ಮತ್ರ ಹಾಗೂ ಅವರ ಚುನಾವಣಾ ಏಜೆಂಟ್ಗಳು ಸೇರಿದ್ದಾರೆ ಎಂದು ಅವರು ಹೇಳಿದ್ದಾರೆ

ಮುಂಬರುವ ಮುಂಗಾರು ಹಂಗಾಮಿನ ಹಿನ್ನೆಲೆಯಲ್ಲಿ ಎದುರಾಗಲಿರುವ ಪರಿಸ್ವಿತಿಯನ್ನು ನಿಭಾಯಿಸಲು ಎಲ್ಲಾ ರಾಜ್ಯಗಳೂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳು ಪೂರ್ವಸಿದ್ದತೆಯನ್ನು ಮಾಡಿಕೊಳ್ಳಬೇಕೆಂದು ಕೇಂದ್ರ ಗ್ಟಹ ಕಾರ್ಯದರ್ಶಿ ರಾಜೀವ್ ಗೌಬಾ ಸೂಚನೆ ನೀಡಿದ್ದಾರೆ ಎದುರಾಗಲಿರುವ ಪರಿಸ್ಹಿತಿಯನ್ನು ನಿಭಾಯಿಸಲು ಮುಂಜಾಗ್ರತಾ ಯೋಜನೆ ರೂಪಿಸಬೇಕು ಸಿಬ್ಬಂದಿ ನಿಯೋಜನೆ ಭೌತಿಕ ಹಾಗೂ ಆರ್ಥಿಕ ಸಂಪನ್ನೂಲಗಳ ಪೂರೈಕೆಗೆ ಈಗಿನಿಂದಲೇ ಸಿದ್ದಕೆ ಮಾಡಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ

ಕೇಂದ್ರದ ಪಡೆಗಳನ್ನು ನಿಯೋಜನೆ ಮಾಡುವುದರ ಜೊತೆಗೆ ರಾಷ್ಟೀಯ ಪ್ರಕೃತಿ ಪರಿಹಾರ ನಿಧಿ ಮತ್ತು ರಾಜ್ಯ ಪ್ರಕೋಪ ಪರಿಹಾರ ನಿಧಿಗಳ ಅಡಿಯಲ್ಲೂ ಅಗತ್ಯ ನೆರವು ಪೂರ್ಚೆಕೆಗೆ ಸರ್ಕಾರ ಸಿದ್ದ ಎಂದರು ಇತ್ತೀಚಿನ ಫೋನಿ ಚಂಡಮಾರುತ ಸಂದರ್ಭದಲ್ಲಿ ಭಾರತೀಯ ಹವಾಮಾನ ಇಲಾಖೆಯ ಮುನ್ನೂಚನೆ ಹಿನ್ನೆಲೆಯಲ್ಲಿ ಕೈಗೊಂಡ ಮುನ್ನೆಚ್ಚರಿಕೆ ಕ್ರಮಗಳಿಂದಾಗಿ ಜೀವಹಾನಿ ತೀರ ಕಡಿಮೆಯಾಗಿತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಾಗೂ ಸಂಬಂಧಿಸಿದ ಸಂಸ್ಥೆಗಳ ನಡುವೆ ಸಕಾಲಿಕ ಸಮನ್ನಯತೆ ಸಾಧಿಸಿದ್ದರಿಂದ ಉಂಟಾಗಬಹುದಾಗಿದ್ದ ಭಾರೀ ಅನಾಹುತ ತಪ್ಪಿದೆ ಎಂದು ಅವರು ಹೇಳಿದರು

ದೇಶಾದ್ಯಂತ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಗುತ್ತಿದೆ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇಂದು ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಾಜಿ ರಾಷ್ಷಪತಿ ಪ್ರಣಮ್ ಮುಖರ್ಜಿ ಮಾಜಿ ಉಪರಾಷ್ಟಪತಿ ಹಮೀದ್ ಅನ್ಲಾರಿ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಮತ್ತು ಇತರ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿರುವ ರಾಜೀವ್ ಗಾಂಧಿ ಸ್ತಾರಕ ವೀರ್ಭೂಮಿಯಲ್ಲಿ ಶ್ರದ್ದಾಂಜಲಿ ಸಲ್ಲಿಸಿದರು ಈ ದಿನವನ್ನು ಭಯೋತ್ಪಾದಕತೆ ವಿರೋಧಿ ದಿನವೆಂದು ಸಹ ಆಚರಿಸಲಾಗುತ್ತಿದೆ

ಜಿ ವಿಭಾಗದಲ್ಲಿ ಅಂಕಿತ್ ಖನ್ನಾ ತಮ್ಮ ಪ್ರತಿಸ್ಥರ್ಧಿ ಫಿಲಿಫೈನ್ಸ್ನ ಬಾಕ್ಸರ್ ವಿರುದ್ಧ ಜಯಗಳಿಸಿದ್ದಾರೆ

ಜಿ ವಿಭಾಗದಲ್ಲಿ ಭಾರತದ ದಿನೇಶ್ ದಾಗರ್ ಪ್ರಿ ಕ್ವಾರ್ಟರ್ ಫೈನಲ್ಸ್ ತಲುಪಿದ್ದಾರೆ

ಜಿ